ಈ ಮಧ್ಯೆ ಕೇಂದ್ರದ ಆರೋಗ್ಗ ತಂಡಗಳನ್ನು ದೇಶದ ಪ್ರಮುಖ ಆರು ನಗರಗಳಿಗೆ ನಿಯೋಜಿಸಲಾಗುತ್ತಿದ್ಲು ಈ ತಂಡಗಳು ರಾಜ್ಯ ಆರೋಗ್ನ ಇಲಾಖೆಗಳು ಮತ್ತು ಮುನಿಸಿಪಾಲಿಟಿ ಆರೋಗ್ನ ಅಧಿಕಾರಿಗಳ ಜೊತೆ ಕಾರ್ಯ ನಿರ್ವಹಿಸಿ ಅವರಿಗೆ ತಾಂತ್ರಿಕ ಬೆಂಬಲ ಮತ್ತು ಸಲಹೆ ಸೂಚನೆಗಳನ್ನು ನೀಡಲಿವೆ ಬೆಂಗಳೂರು ಚೆನ್ನೈ ಮುಂಬೈ ದೆಹಲಿ ಅಹಮದಾಬಾದ್ ಮತ್ತು ಕೊಲ್ಕತ್ತಾ ನಗರಗಳಿಗೆ ಕೇಂದ್ರದ ತಂಡಗಳು ಇನ್ನೊಂದು ವಾರದೊಳಗೆ ಭೇಟಿ ನೀಡಿ ಸಾರ್ವಜನಿಕ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿವೆ ಆರು ರಾಜ್ಯಗಳಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಕೈಗೊಳ್ಳಲಾಗುತ್ತಿರುವ ಕ್ರಮಗಳ ಕುರಿತು ಪ್ರತಿನಿತ್ಯ ರಾಜ್ಯ ಆರೋಗ್ಯ ಇಲಾಖೆಗಳು ಮತ್ತು ಕೇಂದ್ರ ಆರೋಗ್ಯ ಸಚಿವಾಲಯಕ್ಕೆ ಈ ತಂಡಗಳು ವರದಿ ನೀಡಲಿವೆ ತುರ್ತು ಸೇವೆಗಳ ಅಗತ್ಯ ಕಂಡುಬಂದರೆ ತಕ್ಷಣವೇ ಈ ತಂಡಗಳು ಕೇಂದ್ರದ ಸಹಾಯಕ್ಕಾಗಿ ವರದಿ ನೀಡಲಿವೆ

ನಿನ್ನೆ ಸೋಂಕಿನಿಂದ ಮೂವರು ಮೃತಪಟ್ಟಿದ್ದು ಅವರಲ್ಲಿ ಇಬ್ಬರು ಬೆಂಗಳೂರು ನಗರ ಒಬ್ಬರು ಧಾರವಾಡ ಜಿಲ್ಲೆಗೆ ಸೇರಿದವರಾಗಿದ್ದಾರೆ

ತಾಯ್ನಾಡಿಗೆ ವಾಪಸಾಗಲು ಬಯಸುವ ಭಾರತೀಯರು ಐರೋಪ್ಕ ರಾಷ್ಷಗಳಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಏರ್ ಇಂಡಿಯಾ ವೆಬ್ಸೈಟ್ನಲ್ಲಿ ಟಿಕೆಟ್ ಕಾಯ್ಟಿರಿಸುವಿಕೆಗೆ ಅವಕಾಶ ಕಲ್ಪಿಸಲಾಗಿದೆ ಐರೋಪ್ತ ರಾಷ್ಟಗಳ ನಗರಗಳಲ್ಲಿರುವ ಬುಕಿಂಗ್ ಕೇಂದ್ರಗಳಲ್ಲೂ ಟಿಕೆಟ್ ಕಾಯ್ದಿರಿಸಿಕೊಳ್ಳಬಹುದು

ಈ ಮಧ್ಯೆ

ಆದರೆ ಸಮಾಧಾನ ಪಟ್ಟುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಇನ್ನಷ್ಟು ಶ್ವರಿತ ಕ್ರಮಗಳನ್ನು ಕೈಗೊಳ್ಳಬೇಕಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ

ಭಾರತೀಯ ವೈದ್ಯಕೀಯ ಸಂಶೋಧನಾ ಕೇಂದ್ರ ಐಸಿಎಂಆರ್ ಮೂಲಕ ಕೊರೊನಾ ಪರೀಕ್ಷಾ ಕೇಂದ್ರಗಳ ಸಾಮರ್ಥ್ಯ ಹೆಜ್ಜಿಸಲಾಗಿದೆ

ದೆಹಲಿಯಲ್ಲಿ ನಿನ್ನೆ ಮಹಾರಾಷ್ಟದ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜತೆ ವಿಡಿಯೋ ಸಂವಾದ ನಡೆಸಿದ ಕೇಂದ್ರ ವಿದ್ಯುನ್ಮಾನ ಮತ್ತು ಐಟಿ ಖಾತೆ ಸಹಾಯಕ ಸಚಿವ ಸಂಜಯ್ ಧೋತ್ರೆ ಈ ವಿಷಯ ತಿಳಿಸಿದರು ಕೊರೊನಾ ಸೋಂಕಿನ ಸಂಭಾವ್ಯ ಬೆದರಿಕೆಗಳು ಮತ್ತು ಅಪಾಯಗಳನ್ನು ಗುರುತಿಸಲು ಜಿಲ್ಲಾಡಳಿತಗಳು ಆರೋಗ್ಯ ಸೇತು ಆ್ಯಪ್ ಅನ್ನು ಸಂಪೂರ್ಣ ಬಳಕೆ ಮಾಡಿಕೊಳ್ಳಬಹುದು ಈ ಆ್ಯಪ್ನಲ್ಲಿ ಲಭ್ಯವಾಗುವ ದತ್ತಾಂಶ ವಿಶ್ಲೇಷಣೆ ಸೋಂಕಿನ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳಲು ಸಹಾಯಕವಾಗಲಿದೆ ಎಂದರು

ಇದು ಸುಳ್ಳು ಸುದ್ದಿ ಎಂದು ಕೇಂದ್ರ ವಾರ್ತಾ ಸಂಸ್ಥೆ ಪಿಐಬಿ ಸ್ಪಷ್ಟಪಡಿಸಿದೆ ಈ ರೀತಿಯ ಸುಳ್ಳು ಸುದ್ದಿ ಮತ್ತು ದಿಕ್ಕು ತಪ್ಪಿಸುವ ಛಾಯಾಚಿತ್ರಗಳ ಬಗ್ಗೆ ಜನರು ಎಚ್ವರದಿಂದಿರಬೇಕು ಎಂದು ಮನವಿ ಮಾಡಲಾಗಿದೆ

ಪನಿ ಮತ್ತು ತುಂತುರು ನೀರಾವರಿ ವ್ಯವಸ್ಥೆಗಳು ಸೇರಿ ನೀರಿನ ಬಳಕೆಯನ್ನು ದಕ್ಷತೆಯಿಂದ ಬಳಸಿಕೊಳ್ಳುವತ್ತ ಯೋಜನೆ ಗಮನ ಕೇಂದ್ರೀಕರಿಸಿದೆ ಎಂದು ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ ಪನಿ ಕಿರುನೀರಾವರಿ ತಂತ್ರಜ್ಞಾನ ನೀರನ್ನು ಉಳಿಸುವುದಷ್ಟೇ ಅಲ್ಲದೆ ರಸಗೊಬ್ಬರ ಬಳಕೆ ಕಾರ್ಮಿಕ ವೆಚ್ಚ ಹಾಗೂ ಇನ್ನಿತರ ವೆಚ್ಚವನ್ನು ತಗ್ಗಿಸುವುದು ಕಾರ್ಯಕ್ರಮದಡಿ ಪ್ರಯೋಜನಕ್ಕೆ ಒಳಪಡುವ ಫಲಾನುಭವಿಗಳನ್ನು ರಾಜ್ಯಸರ್ಕಾರಗಳು ಗುರುತಿಸಿವೆ ಹಾಗೂ ಪ್ರಸ್ತುತ ಸಾಲಿಗೆ ಕೆಲ ರಾಜ್ಯಗಳಿಗೆ ಪಣಕಾಸು ಬಿಡುಗಡೆ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ತಿಳಿಸಲಾಗಿದೆ ನಬಾರ್ಡ್ನೊಂದಿಗೆ ಐದು ಸಾವಿರಕೋಟಿ ರೂಪಾಯಿಗಳ ಕಿರು ನೀರಾವರಿ ಕಾಪು ನಿಧಿಯನ್ನು ಸ್ವಾಪಿಸಲಾಗಿದೆ ಎಂದೂ ಸಪ ಸಚಿವಾಲಯ ತಿಳಿಸಿದೆ